ರಾಜ್ಯದ ಬಾಕಿ ಇರುವ ರೈಲ್ವೆ ಯೋಜನೆಗಳನ್ನು ಪೂರ್ಣಗೊಳಿಸಲು ಆದ್ಯತೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ

ಜೆಎಸ್ಟಿ ನಕಲಿ ಇನ್ವಾಯ್ಸ್ ಸಿದ್ಧ ಪಡಿಸಿದ ಆರೋಪದ ಮೇಲೆ ಒಬ್ಬ ಲೆಕ್ಕ ಪರಿಶೋಧಕ ಸೇರಿದಂತೆ ನಾಲ್ಕು ಮಂದಿ ಬಂಧನ

ಬಿಇಎಲ್ನ ವಿದ್ಯುನ್ಮಾನ ಮತಯಂತ್ರ ವಿವಿಪ್ಕಾಟ್ ತಿರುಚಲು ಸಾಧ್ಯವಿಲ್ಲ ಸಂಸ್ಥೆಯ ವ್ಕವಸ್ಥಾಪಕ ನಿರ್ದೇಶಕ ಎಂ

ಇಂದು ವಿಶ್ವ ಹಾಲು ದಿನ ರಾಜ್ಯದ ಹಲವೆಡೆ ಕಾರ್ಯಕ್ರಮ

ಸಚಿವ ಸ್ಥಾನ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಬೆಳಗಾವಿಗೆ ಇಂದು ಆಗಮಿಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ರೈಲ್ವೆಯ ಬಾಕಿ ಯೋಜನೆಗಳನ್ನು ಆದ್ಯತೆ ಮೇರೆಗೆ ಪೂರ್ಣಗೊಳಿಸಲು ಪುರಸ್ತ್ಯ ನೀಡಲಾಗುವುದು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ನೂತನ ರೈಲು ಮಾರ್ಗದ ಅಗತ್ತತೆ ಬಗ್ಗೆ ಸಮಾಲೋಜಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ನೂತನ ಯೋಜನೆಗಳನ್ನು ಪಾಕಿಕೊಂಡಿಲ್ಲ ರಾಜ್ಯ ಸರ್ಕಾರ ಸ್ಥಳೀಯ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ರೈಲ್ವೆ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲಾಗುವುದು ಎಂದು ಅವರು ತಿಳಿಸಿದರು ಈಗಾಗಲೇ ಮುಖ್ಶಮಂತ್ರಿ ಎಚ್

ಕುಮಾರಸ್ವಾಮಿ ಅವರೊಂದಿಗೆ ದೆಹಲಿಯಲ್ಲಿ ಮಾತನಾಡಿದ್ದು ಯೋಜನೆಗಳ ಸಮರ್ಪಕ ಅನುಷ್ಠಾನ ಹಾಗೂ ಸಮಸ್ಕೆ ನಿವಾರಣೆಗೆ ಬೆಳಗಾವಿ ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳ ಸಭೆಯನ್ನು ಶೀಘ್ರದಲ್ಲಿ ನಡೆಸಲಾಗುವುದು ಎಂದು ಸುರೇಶ್ ಅಂಗಡಿ ಹೇಳಿದರು

ಸದಾನಂದಗೌಡ ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಬೆಂಗಳೂರಿಗೆ ಇಂದು ಆಗಮಿಸಿದ ಅವರನ್ನು ಪಾರ್ದಿಕವಾಗಿ ಸ್ವಾಗತಿಸಲಾಯಿತು ಬೆಂಗಳೂರಿನ ದೇವನಪಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಸದಾನಂದಗೌಡ ಆಗಮಿಸುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭವ್ಯ ಸ್ವಾಗತ ನೀಡಿದರು

ಈ ಸಂಬಂಧ ಜಿಎಸ್ಟ ಗುಪ್ತಚರ ಮಹಾನಿರ್ದೇಶನಾಲಯದ ಬೆಂಗಳೂರು ವಲಯದ ಹೆಚ್ಚುವರಿ ಮಹಾನಿರ್ದೇಶಕ ಕೆ ಮಜುಂದಾರ್ ಪ್ರಕಟಣೆಯೊಂದನ್ನು ನೀಡಿದ್ದು ನಕಲಿ ಜಿಎಸ್ಟಿ ಇನ್ವಾಯ್ಸ್ ದಂಧೆಗೆ ಸಂಬಂಧಿಸಿದಂತೆ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಹಲವು ಮನೆ ಮತ್ತು ವಾಣಿಜ್ಯ ಮಳಿಗೆಗಳ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ವಶ ಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ನಕಲಿ ಇನ್ವಾಯ್ಸ್ ವಹವಾಟು ಬಹುತೇಕ ಕಾಗದದ ಮೇಲೆ ಮಾತ್ರ ಇದ್ದು ವಾಸ್ತವವಾಗಿ ಸರಕುಗಳು ಮೂರೈಕೆಯೇ ಆಗಿಲ್ಲ ದಾಳಿ ಸಂದರ್ಭದಲ್ಲಿ ಮೂರು ಕೋಟಿ ಎರಡು ಲಕ್ಷ ರೂಪಾಯಿ ನಗದು ವಶ ಪಡಿಸಿಕೊಳ್ಳಲಾಗಿದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ

ನಕಲಿ ಇನ್ವಾಯ್ಸ್ ಸೃಷ್ಟಿಕರ್ತರು ತಮ್ಮ ಕುಟುಂಬದ ಸದಸ್ಕರು ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರುವವರು ಸ್ನೇಹಿತರ ಹೆಸರಿನಲ್ಲಿನ ಪಾನ್ ಕಾರ್ಡ್ ವಿದ್ಯುತ್ ಬಿಲ್ ಬ್ಯಾಕ್ ಚೆಕ್ಗಳನ್ನು ಬಳಸಿ ವಹಿವಾಟು ನಡೆಸಿದ ಹಾಗೂ ಸರಕು ಪೂರೈಸಿದ ಸುಳ್ಳು ದಾಖಲೆಗಳನ್ನು ಸಿದ್ಧಪಡಿಸುತ್ತಿದ್ದರು ಎಂದು ಅಧಿಕಾರಿ ತಿಳಿಸಿದ್ದಾರೆ ವಸ್ತುಗಳ ಪೂರೈಕೆ ಲೆಕ್ಕದಲ್ಲಿ ಟಿಎಂಟಿ ಬಾರ್ಗಳು ಸಿಮೆಂಟ್ ಸಹಾ ಸೇರಿದ್ದು ಲೆಕ್ಕ ಪರಿಶೋಧಕರೊಂದಿಗೆ ಶಾಮೀಲಾಗಿ ಈ ಕೃತ್ಯಗಳನ್ನು ಎಸಗಲಾಗಿದೆ ಇದರ ಲಾಭ ಪಡೆದಿರುವವರಲ್ಲಿ ಬೆಂಗಳೂರು ಹುಬ್ಬಳ್ಳಿ ಮತ್ತು ಕಲಬುರಗಿ ಮೂಲದ ವಹಿವಾಟುದಾರರು ಸೇರಿದ್ದು ಕಾನೂನುಬಾಹಿರ ಇನ್ಮಟ್ ಟ್ಯಾಕ್ಸ್ ಕ್ರೆಡಿಟ್ ಬಳಸಿ ನಗದು ರೂಪದಲ್ಲಿ ಪಾವತಿಸಬೇಕಿದ್ದ ತೆರಿಗೆಯನ್ನು ಉಳಿಸಿದ್ದಾರೆ ಎಂದು ಅಧಿಕಾರಿ ಹೇಳಿದ್ದಾರೆ

ಮಜುಂದಾರ್ ತಿಳಿಸಿದರು

ಸಾರ್ವಜನಿಕ ಸ್ವಾಮ್ಯದ ಬಿಇಎಲ್ ಸಂಸ್ಥೆ ಅಭಿವೃದ್ಧಿ ಪಡಿಸಿರುವ ವಿದ್ಯುನ್ಮಾನ ಮತಯಂತ್ರ ಹಾಗೂ ವಿವಿಪ್ಯಾಟ್ಗಳನ್ನು ತಿರುಚಲು ಸಾಧ್ಯವಿಲ್ಲ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎಂ

ಗೌತಮ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯುನ್ಮಾನ ಮತಯಂತ್ರ ಹಾಗೂ ವಿವಿಪ್ಯಾಟ್ಗಳ ಬಗೆಗಿನ ವಿರೋಧ ಪಕ್ಷಗಳ ಅನಿಸಿಕೆ ಆಧಾರ ರಹಿತವಾದುದು ಎಂದು ಹೇಳಿದರು ವಿದ್ಯುನ್ಮಾನ ಮತಯಂತ್ರಗಳನ್ನು ತಿರುಚಬಹುದೆಂಬ ಆರೋಪ ಸರಿಯಲ್ಲ

ಸಂಸ್ಥೆ ಸಿದ್ಧಪಡಿಸಿದ ವಿದ್ಯುನ್ಮಾನ ಮತಯಂತ್ರಗಳನ್ನು ವಿದೇಶಗಳ ಕೆಲವರು ಪರಿಶೀಲಿಸಿದ್ದು ಮತಯಂತ್ರಗಳ ಬಗ್ಗೆ ಮೆಚ್ಚುಗೆ ವ್ವಕ್ತಪಡಿಸಿದ್ದಾರೆ ಎಂದು ಅವರು ಹೇಳಿದರು

ಪಾಲಿನಲ್ಲಿನ ಮೋಷಕಾಂಶಗಳ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ರಾಜ್ಯದ ಪಲವು ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ತುಮಕೂರಿನಲ್ಲಿ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಮಹಾಲಿಂಗಯ್ಕ ಮಾತನಾಡಿ ದೇಶದ ಮಾರುಕಟ್ಟೆಯಲ್ಲಿ ನಂದಿನಿ ಹಾಲು ಮತ್ತು ಅದರ ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಇದೆ ಎಂದು ತಿಳಿಸಿದ್ದಾರೆ ಕೋಲಾರ ಚಿಕ್ಕಬಳ್ಳಾಮರ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟವು ಚಿಕ್ಕಬಳ್ಳಾಮರ ಜಿಲ್ಲಾಸ್ತ್ರೆಯ ಒಳರೋಗಿಗಳಿಗೆ ಉಚಿತವಾಗಿ ಪಾಲನ್ನು ವಿತರಿಸಿತು ಚಿಕ್ಕಬಳ್ಳಾಮರ ಜಿಲ್ಲೆ ಶಿಡ್ಲಘಟ್ಟದ ಸರ್ಕಾರಿ ಆಸ್ತತ್ರೆಯಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಪಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ವಿ ಮುನಿಯಪ್ಪ ಆಸ್ತ್ರೆಯ ಒಳರೋಗಿಗಳಿಗೆ ಉಚಿತವಾಗಿ ಪಾಲಿನ ಪ್ಯಾಕೆಟ್ಗಳನ್ನು ವಿತರಿಸಿದರು

ಸಾರ್ವಜನಿಕರು ಪಾಗೂ ರೈತರು ಮೇಳದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ರಾಜ್ಯದಲ್ಲಿನ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಬಗೆಗಿನ ಅಶ್ಶಿರತೆಯು ಮುಗಿದ ಅಧ್ಯಾಯವಾಗಿದ್ದು ಮುಖ್ಯಮಂತ್ರಿ ಪಾಗೂ ಕಾಂಗ್ರೆಸ್ ನಾಯಕರು ಉತ್ತಮ ಆಡಳಿತ ನೀಡುವ ಭರವಸೆ ನೀಡಿದ್ದಾರೆ ಎಂದು ಶಾಸಕ ಡಾ

ಸುಧಾಕರ್ ತಿಳಿಸಿದ್ದಾರೆ

ಚಿಕ್ಕಬಳ್ಳಾಪುರ ತಾಲೂಕು ಹೊಸಹುಡ್ಕ ಗ್ರಾಮದಲ್ಲಿನ ಲಕ್ಷ್ಮೀಜನಾರ್ದನಸ್ವಾಮಿ ದೇವಾಲಯಕ್ಕೆ ಸಿಡಿಲು ಬಡಿದ ಪರಿಣಾಮ ದೇವಾಲಯದ ಗೋಪುರ ಛಿದ್ರವಾಗಿರುವ ಘಟನೆ ಸಂಭವಿಸಿದೆ